ಬಿಹಾರದ ಮುಜಾಫರ್ ಪುರ್ಗೆ ನಾಳೆ ಕೇಂದ್ರ ಆರೋಗ್ಯ ಸಚಿವ ಡಾ

ಎನ್ಡಿಎ ಸರ್ಕಾರದ ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಮಂತ್ರವನ್ನು ಕಾರ್ಯರೂಪಕ್ಕೆ ತರುವಲ್ಲಿ ನೀತಿ ಆಯೋಗದ ಪಾತ್ರ ಮಹತ್ವದ್ದು

ಬಡತನ ನಿರುದ್ದೋಗ ಬರ ಪ್ರವಾಹ ಪರಿಸರ ಮಾಲಿನ್ನ

ದೇಶದ ಪ್ರತಿ ನಾಗರಿಕನನ್ನು ಸಬಲೀಕರಿಸಿ ಸರಳ ಜೀವನ ನಡೆಸಲು ಅನುವು ಮಾಡಿಕೊಡಬೇಕಿದೆ ಜಲಸಂರಕ್ಷಣೆ ಮತ್ತು ಅಂತರ್ಜಲ ಮಟ್ಟ ಹೆಚ್ಚಳಕ್ಕೆ ಹೆಚ್ಚಿನ ಗಮನ ಅಗತ್ತ್ ಈ ನಿಟ್ಟನಲ್ಲಿ ಕೆಲವು ರಾಜ್ಯಗಳ ಶ್ರಮ ಪ್ರಶಂಸನೀಯ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯಡಿ ಜಿಲ್ಲಾ ನೀರಾವರಿ ಯೋಜನೆಗಳನ್ನು ಎಚ್ಲರಿಕೆಯಿಂದ ಜಾರಿಗೆ ತರಬೇಕು ಬರ ಪರಿಸ್ಥಿತಿ ನಿರ್ವಹಣೆಗೆ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ನೀತಿ ಆಯೋಗದ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರಮೋದಿ ಎಲ್ಲಾ ರಾಜ್ಯಗಳಿಗೆ ಸೂಚಿಸಿದರು ಕರ್ನಾಟಕದ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ರಫ್ತು ಉತ್ತೇಜನಕ್ಕೆ ರಾಜ್ಯಗಳು ಆದ್ಲತೆಯ ಗಮನಹರಿಸಬೇಕು ಈಶಾನ್ಯ ರಾಜ್ಯಗಳು ಸೇರಿದಂತೆ ಹಲವಾರು ರಾಜ್ವಗಳಲ್ಲಿ ಇರುವ ರಫ್ತು ಸಾಮರ್ಥ್ಯವನ್ನು ಸಂಪೂರ್ಣ ಹೊರತೆಗೆಯಬೇಕು ಎಂದು ಪ್ರಧಾನಿ ಸಲಹೆ ನೀಡಿದರು ನೀರಿನ ಸಂರಕ್ಷಣೆ ಮತ್ತು ನಿರ್ವಹಣೆ ಅತಿ ಮುಖ್ಯ ಈ ನಿಟ್ಟನಲ್ಲಿ ರಾಜ್ಯಗಳು ಆದ್ದತೆಯ ಗಮನಹರಿಸಬೇಕು ಎಂದು ಪ್ರಧಾನಿ ತಿಳಿಸಿದರು

ಪಶ್ಲಿಮ ಬಂಗಾಳದಲ್ಲಿ ಇತ್ತೀಚೆಗೆ ವೈದ್ಯರ ಮೇಲೆ ನಡೆದ ಹಲ್ಲೆ ಪ್ರಕರಣ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ವಾಣ ಸಚಿವ ಡಾ ಹರ್ಷವರ್ಧನ್ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಪತ್ರ ಬರೆದಿದ್ದಾರೆ

ವ್ಲೆದ್ಧರ ಮೇಲೆ ಯಾವುದೇ ವ್ಲಕ್ತಿ ಹಲ್ಲೆ ಅಥವಾ ದೌರ್ಜನ್ನ ನಡೆಸಿದರೆ ಅಂತಹ ವ್ಲಕ್ತಿಯ ವಿರುದ್ದ ನಿರ್ದಾಕ್ಷಿಣ್ಣ ಕ್ರಮ ಜರುಗಿಸುವಂತೆ ಅವರು ರಾಜ್ಲಗಳಿಗೆ ಸೂಚಿಸಿದ್ದಾರೆ ವೈದ್ಯರ ಹಲ್ಲೆ ಖಂಡಿಸಿ ದೇಶದ ನಾನಾಕಡೆ ವೈದ್ಯಕೀಯ ವೃತ್ತಿಪರರು ನಡೆಸುತ್ತಿರುವ ಪ್ರತಿಭಟನೆಯಿಂದ ಆರೋಗ್ಯ ಸಂರಕ್ಷಣಾ ಸೇವೆಗಳಲ್ಲಿ ತೀವ್ರ ಸಮಸ್ಕೆ ಎದುರಾಗಿದೆ ಸ್ಥಾನಿಕ ವೈದ್ಯರು ದೇಶದ ವಿವಿಧೆಡೆ ಪ್ರತಿಭಟನೆ ಮುಂದುವರಿಸಿದ್ದಾರೆ ಇದರಿಂದ ರೋಗಿಗಳಗೆ ವೈದ್ಯಕೀಯ ಸೇವೆ ಸಿಗದೆ ಪರದಾಡುವಂತಾಗಿದೆ ವೈದ್ಯರ ಮೇಲಿನ ಹಲ್ಲೆ ಪ್ರಕರಣ ಮರುಕಳಿಸದಂತೆ ಕ್ರಮ ಕೈಗೊಳ್ಳುವುದು ತುರ್ತು ಅಗತ್ತವಿದೆ ವೈದ್ಯ ಸಮುದಾಯ ಭಯ ಭೀತಿ ಇಲ್ಲದಂತೆ ಸಾರ್ವಜನಿಕ ಸೇವೆಯಲ್ಲಿ ತೊಡಗುವುದನ್ನು ರಾಜ್ಕ ಸರ್ಕಾರಗಳು ಬಾತರಿಪಡಿಸಬೇಕು ಎಂದೂ ಹರ್ಷವರ್ಧನ್ ಸೂಚಿಸಿದ್ದಾರೆ ಈ ಮಧ್ಯೆ ಭಾರತೀಯ ವೈದ್ಯಕೀಯ ಸಂಘಟನೆ ಐಎಂಎ ಮತ್ತು ದೆಹಲಿ ವೈದ್ಯಕೀಯ ಸಂಘಟನೆಯ ಸದಸ್ಯರು ದೆಹಲಿಯಲ್ಲಿಂದು ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಅವರನ್ನು ಭೇಟಿ ಮಾಡಿ ಹಿಂಸಾಚಾರ ಕುರಿತು ಮಾತುಕತೆ ನಡೆಸಿದ್ದಾರೆ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಮಹಾಸಂಸ್ಥೆ ಎಐಐಎಂಎಸ್ನ ಸ್ಥಾನಿಕ ವೈದ್ಯರು ಕರ್ತವ್ಯಕ್ಕೆ ಮರಳಿದ್ದಾರೆ

ವೈದ್ಯರು ನಡೆಸುತ್ತಿರುವ ಮುಷ್ಕರ ಅದರಿಂದ ರೋಗಿಗಳ ಮೇಲಾಗುತ್ತಿರುವ ಪರಿಣಾಮಗಳ ಕುರಿತು ತುರ್ತಾಗಿ ವರದಿ ನೀಡುವಂತೆ ಕೇಂದ್ರ ಗೃಹ ಸಚಿವಾಲಯ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಸೂಚನೆ ನೀಡಿದೆ ಐಎಂಎ ಡಿಎಂಎ ವೈದ್ಯರು ಆರೋಗ್ಯ ಸಂರಕ್ಷಣಾ ವೃತ್ತಿಪರರು ಮತ್ತು ನಾನಾ ವೈದ್ಯಕೀಯ ಸಂಘಟನೆಗಳು ರಕ್ಷಣೆ ಮತ್ತು ಭದ್ರತೆ ಒದಗಿಸುವಂತೆ ಸಲ್ಲಿಸಿರುವ ಮನವಿ ಹಿನ್ನೆಲೆಯಲ್ಲಿ ಗೃಹ ಸಚಿವಾಲಯ ಈ ಸಲಹಾಸೂಚಿ ಹೊರಡಿಸಿದೆ ಪಶ್ಚಿಮ ಬಂಗಾಳದಲ್ಲಿ ನಡೆದಿರುವ ರಾಜಕೀಯ ಹಿಂಸಾಚಾರ ತಡೆಯಲು ತೆಗೆದುಕೊಂಡಿರುವ ್ರಮಗಳು ಹಿಂಸಾಚಾರಕ್ಕೆ ಕಾರಣರಾದವರ ವಿರುದ್ಧ ನಡೆಸಿರುವ ತನಿಬೆ ಮತ್ತು ಅವರ ವಿರುದ್ಧ ಕೈಗೊಂಡಿರುವ ಕ್ರಮಗಳ ಕುರಿತು ಸಮಗ್ರ ವರದಿ ನೀಡುವಂತೆ ಕೇಂದ್ರ ಸರ್ಕಾರ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಸೂಚಿಸಿದೆ

ಶಿವಸೇನಾ ಸಂಸದ ಸಂಜಯ್ ರಾವತ್ ಅವರು ಮಾಧ್ಯಮ ಪ್ರತಿನಿಧಿಗಳಿಗೆ ಈ ವಿಷಯ ತಿಳಿಸಿದ್ದಾರೆ ಉದ್ದವ್ ಕಾಕ್ರೆ ಅವರು ನಾಳೆ ರಾಮ್ ಲಲ್ಲಾದಲ್ಲಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ ಲೋಕಸಭಾ ಚುನಾವಣೆಯ ನಂತರ ನೂತನ ಸಂಸದರ ಜೊತೆ ಅಯೋಧ್ವೆಗೆ ಭೇಟ ನೀಡುವುದಾಗಿ ಕಾಕ್ರೆ ಭರವಸೆ ನೀಡಿದ್ದರು

ರೇಡಿಯೋ ಮೂಲಕ ಮತ್ತೊಮ್ನೆ ದೇಶದ ಜನತೆಯೊಂದಿಗೆ ಸಂತೋಷ ಸಂಭ್ರಮ ಹಂಚಿಕೊಳ್ಳಲು ತೀರಾ ಉತ್ಸುಕನಾಗಿದ್ದೇನೆ ಎಂದು ಮೋದಿ ಟ್ವೀಟ್ ಮಾಡಿದ್ದಾರೆ ದೇಶದ ಜನತೆ ನರೇಂದ್ರ ಮೋದಿ ಆ್ಕಪ್ ಮತ್ತು ಮೈ ಗೌ ಮುಕ್ತ ವೇದಿಕೆ ಮೂಲಕ ತಮ್ಮ ಹೊಸತನದ ಸಲಹೆ ಸೂಚನೆಗಳನ್ನು ನೇರವಾಗಿ ಹಂಚಿಕೊಳ್ಳಬಹುದು

ಹರ್ಷವರ್ಧನ್ ಅವರು ನಾಳೆ ಬಿಹಾರದ ಮುಜಾಫರ್ ಪುರ್ಗೆ ಭೇಟಿ ನೀಡಲಿದ್ದು ಮೆದುಳಿನ ಉರಿಯೂತ ರೋಗದಿಂದ ಎದುರಾಗಿರುವ ಸಾರ್ವಜನಿಕ ಸಮಸ್ನೆಗಳ ಪರಾಮರ್ಶೆ ನಡೆಸಲಿದ್ದಾರೆ ಆರೋಗ್ಲ ಖಾತೆ ಸಹಾಯಕ ಸಚಿವ ಅಶ್ವಿನಿ ಕುಮಾರ್ ಚೌಬೆ ಅವರು ಸಹ ತೆರಳಲಿದ್ದಾರೆ ಮೆದುಳಿನ ಉರಿಯೂತ ರೋಗದಿಂದ ಶ್ರೀಕೃಷ್ಣ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಹಾಗೂ ಕೇಜ್ರವಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಮಕ್ಕಳನ್ನು ಭೇಟಿ ಮಾಡಿ ಅವರ ಆರೋಗ್ಯ ಪರಿಸ್ವಿತಿ ತಿಳಿಯಲಿದ್ದಾರೆ ನಂತರ ಸಚಿವರು ಬಿಹಾರ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ರೋಗ ನಿಯಂತ್ರಣಕ್ಕೆ ಇರುವ ಮಾರ್ಗೋಪಾಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ ಕೇಂದ್ರ ಹಣಕಾಸು ಖಾತೆ ಸಹಾಯಕ ಸಚಿವ ಅನುರಾಗ್ ಥಾಕೂರ್ ಅವರು ದೆಹಲಿಯಲ್ಲಿಂದು ಡಿಜೆಟಲ್ ಆರ್ಥಿಕತೆ ಮತ್ತು ನವೋದ್ಯಮಗಳ ಪ್ರತಿನಿಧಿಗಳ ಜೊತೆ ಬಜೆಟ್ಪೂರ್ವ ಸಮಾಲೋಚನಾ ಸಭೆ ನಡೆಸಿದರು

ಕಾರ್ಡಿಫ್ನಲ್ಲಿ ನಡೆಯುತ್ತಿರುವ ಮತ್ತೊಂದು ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ಅಫ್ಘಾನಿಸ್ತಾನ ಮುಖಾಮುಖಿಯಾಗಿವೆ ನಾಳೆ ಸಾಂಪ್ರದಾಯಿಕ ಎದುರಾಳಿ ತಂಡಗಳಾದ ಭಾರತ ಪಾಕಿಸ್ತಾನ ಮುಖಾಮುಖಿಯಾಗಲಿದ್ದು